ಮಹಿಳೆಯರಿಗೆ ಸುರಕ್ಷತೆ ಸಮಾನತೆ ಸಾಮಾಜಿಕ ನ್ವಾಯ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಆಚರಿಸುತ್ತಿರುವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರ ಸಬಲೀಕರಣ ಮೊದಲಾಗಿ ಸ್ವಾನಮಾನಗಳ ಕುರಿತು ಅವಲೋಕನ ನಡೆಸುವ ವಿಭಿನ್ನ ಕಾರ್ಕ್ರಮಗಳನ್ನು ರಾಜ್ಯದ ವಿವಿಧೆಡೆ ಹಮ್ನಿಕೊಳ್ಳಲಾಗಿತ್ತು

ಸಾಹಿತಿ ಕಮಲಾ ಹಂಪನಾ ಚಿತ್ರ ನಟಿ ಬಿ

ಸಮಾರಂಭದಲ್ಲಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ಸಚಿವೆ ಜಯಮಾಲಾ ರಾಮಚಂದ್ರ

ಸ್ತೀಶಕ್ತಿ ಸಮೂಹಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸರ್ಕಾರಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಯಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ಸರೋಜಾದೇವಿ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರದ ತಮ್ಮ ಅಭಿನಯವನ್ನು ಸ್ಮರಿಸಿಕೊಂಡರು

ಕುಮಾರಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ವಿರ್ಪಡಿಸಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಶುಭ ಕೋರಿ ಎಲ್ಲಿ ಮಹಿಳೆಯರನ್ನು ಗೌರವದಿಂದ ನಡೆಸಿಕೊಳ್ಳಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂಬುದು ನಮ್ಮ ನಂಬಿಕೆಯಾಗಿದೆ ಎಂದರು ಮಹಿಳೆಯರು ಸಾಹಿತ್ಯ ರಾಜಕೀಯ ಉದ್ಯಮ ಕ್ರೀಡೆ ವೈಮಾನಿಕ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ತಮ್ಮದೇ ಆದ ಸಾಧನೆ ಮಾಡಿ ಛಾಮ ಮೂಡಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟರು

ಪ್ರಭುದೇವ್ ಮಾತನಾಡಿ ಮಹಿಳೆಯರು ಇಂದು ರಕ್ಷಣಾ ಕ್ಷೇತ್ರ ಮೊದಲುಗೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡುತ್ತಿದ್ದರೂ ಪೆಣ್ಣು ಭೂಣ ಪತ್ಯೆಯಂತಪ ಕೃತ್ತಗಳು ಇನ್ನೂ ಜೀವಂತವಾಗಿರುವುದು ದುರಂತ ಎಂದು ಹೇಳಿದರು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನ ಅಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕ ಎ ಪನುಮಂತು ಹಿರಿಯ ಅಧಿಕಾರಿಗಳಾದ ವಿಜಯಕುಮಾರ್ ಮಂಗಳಗಿ ಡಿ ಪದ್ಮಾವತಿ ರವೀಂದ್ರ ಕುಮಾರ್ ಟಿ

ನಂಜುಂಡಸ್ವಾಮಿ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು

ದಾವಣಗೆರೆಯಲ್ಲಿಂದು ಮಹಿಳಾ ದಿನದ ಅಂಗವಾಗಿ ಪಮ್ಮಿಕೊಂಡಿದ್ದ ಮ್ಕಾರಥಾನ್ ಓಟಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಶೋಭಾ ಪಲ್ಲಾಗಟ್ಟೆ ಹಸಿರು ನಿಶಾನೆ ತೋರಿ ಸಮಾಜದಲ್ಲಿ ಪ್ರತಿಯೊಂದು ಪಂತದಲ್ಲೂ ಮಹಿಳೆಯರಿಗೆ ಸಮಾನ ಅವಕಾಶಗಳು ಬೇಕು ಎಂದರು

ಮಹಿಳೆಯರಿಲ್ಲದೆ ಯಾವುದೇ ಮನೆ ಸಮಾಜ ದೇಶ ನಡೆಯಲು ಸಾಧ್ಯವೇ ಇಲ್ಲ ಎಂದು ಹೇಳಿದರು

ಬೆಂಗಳೂರಿನ ಬ್ಯಾಟರಾಯನಮರ ಕ್ಷೇತ್ರದ ಕುದುರೆಗೆರೆಯಲ್ಲಿಂದು ಒಂದು ಲಕ್ಷ ಬಹು ಮಪಡಿ ವಸತಿ ಯೋಜನೆಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನಗರದಲ್ಲಿರುವ ಎಲ್ಲರಿಗೂ ವಸತಿ ಒದಗಿಸುವುದು ನಮ್ಮ ಗುರಿಯಾಗಿದೆ

ಸುಪ್ರೀಂಕೋರ್ಟ್ನ ವಿಶಾಂತ ನ್ಯಾಯಾಧೀಶ ಎಫ್ ಎಂ ಕಲ್ಲಿಪುಲ್ಲಾ ಅವರು ಈ ಪ್ರಕರಣದ ಮಧ್ಯಸ್ಥಿಕೆದಾರರ ಸಮಿತಿಯ ನೇತೃಕ್ಷ ವಹಿಸಲಿದ್ದಾರೆ ಆಧ್ಯಾತ್ಮಿಕ ಗುರು ರವಿಶಂಕರ ಗುರೂಜಿ ಮತ್ತು ಹಿರಿಯ ವಕೀಲ ಶ್ರೀರಾಮ್ ಪಂಚು ಸಮಿತಿಯ ಇತರ ಸದಸ್ಯರಾಗಿದ್ದಾರೆ ಫೈಜಾಬಾದ್ನಲ್ಲಿ ಪ್ರಕರಣದ ಪ್ರಕ್ರಿಯೆಗಳು ನಡೆಯಲಿದ್ದು ಪ್ರಕ್ರಿಯೆ ಒಂದು ವಾರದಲ್ಲಿ ಆರಂಭವಾಗಲಿದೆ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ

ಈ ಕಾಯಿಲೆ ಸಾಗರ ಸಿದ್ದಾಮರ ಹೊಸನಗರ ಹಾಗೂ ತೀರ್ಥಪಳ್ಳಿ ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತಿದ್ದು ಕಾಯಿಲೆ ಪತ್ತೆ ಹಾಗೂ ನಿಯಂತ್ರಣಕ್ಕೆ ಸರ್ಕಾರ ಸ್ವಾಪಿಸಲು ಉದ್ದೇಶಿಸಿರುವ ಶಾಶ್ವತ ಸಂಶೋಧನಾ ಕೇಂದ್ರವನ್ನು ಸಾಗರದಲ್ಲೇ ಸ್ವಾಪಿಸಬೇಕೆಂದು ಒತ್ತಾಯಿಸಿದರು ಇದಕ್ಕೂ ಮುನ್ನ ಸೋಂಕು ಪರಡಿರುವ ಅರಳಗೋಡು ಗ್ರಾಮಸ್ಥರು ನಿಯೋಗದೊಂದಿಗೆ ಮುಖ್ಕಮಂತ್ರಿ ಎಚ್

ಕುಮಾರಸ್ವಾಮಿ ಮತ್ತು ಮುಖ್ಯ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಅವರನ್ನು ಭೇಟಿ ಮಾಡಿ ಮೃತಪಟ್ಟವರ ಕುಟುಂಬದವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು

ಟಿ ಪರಮೇಶ್ವರ ನಾಯ್ಕ ಅರಣ್ಯ ಸಾಗುವಳಿ ಪಕ್ಕುಪತ್ರಗಳನ್ನು ಫಲಾನುಭವಿಗಳಿಗೆ ವಿತರಿಸಿದರು

ವೈದ್ಯಕೀಯ ಸ್ನಾತಕೋತ್ತರ ಪದವಿ ಅಧ್ವಯನದ ಸೀಟು ಪಂಚಿಕೆಯಲ್ಲಿ ರಾಜ್ಜದ ವಿದ್ವಾರ್ಥಿಗಳಿಗೆ ಅನ್ನಾಯವಾಗುತ್ತಿದ್ದು ಖಾಸಗಿ ಸಂಸ್ಥೆಗಳ ಸೀಟುಗಳು ಸೇರಿದಂತೆ ಸ್ವಳೀಯ ಕನ್ನಡಿಗರಿಗೆ ಸೀಟು ಪಂಚಿಕೆಯಲ್ಲಿ ಪ್ರಥಮ ಪ್ರಾಶಸ್ತ್ಯ ನೀಡಬೇಕೆಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ವಕ್ಷ ಪ್ರೊ